ನೂತನ ಮುಖ್ಣಮಂತ್ರಿ ಯಡಿಯೂರಪ್ಪ ಅವರ ವಿಶ್ವಾಸಮತ ಗೊತ್ತುವಳಿಗೆ ವಿಧಾನ ಸಭೆಯಲ್ಲಿ ಧ್ವನಿ ಮತದ ಜಯ

ವಿಧಾನ ಸಭೆಯಲ್ಲಿ ಅಂಗೀಕೃತಗೊಂಡ ಲೇಖಾನುದಾನ ವಿಧೇಯಕಕ್ಕೆ ವಿಧಾನ ಪರಿಷತ್ತಿನಲ್ಲಿ ಧ್ವನಿ ಮತದಿಂದ ಆಂಗೀಕಾರ

ವಿಧಾನಸಭಾಧ್ವಕ್ಷರ ತೀರ್ಪಿನ ವಿರುದ್ದ ಸುಪ್ರಿಂ ಕೋರ್ಟ್ಗೆ ಮೊರೆ ಅನರ್ಹ ಶಾಸಕ ಎಸ್

ಸೋಮಶೇಖರ್ ರಾಜ್ದದ ನೂತನ ಮುಖ್ಯಮಂತ್ರಿಯಾಗಿ ಕಳೆದ ಶುಕ್ರವಾರ ಪ್ರಮಾಣ ವಚನ ಸ್ವೀಕರಿಸಿದ್ದ ಬಿ ಎಸ್ ಯಡಿಯೂರಪ್ಪ ಅವರಿಗೆ ವಿಧಾನಸಭೆಯಲ್ಲಿಂದು ವಿಶ್ವಾಸಮತ ಗೊತ್ತುವಳಿಗೆ ಧ್ವನಿಮತದ ಜಯ ಸಿಕ್ಕಿದೆ ಸದನ ಆರಂಭವಾಗುತ್ತಲೇ ಸಭಾಧ್ಯಕ್ಷರ ಸೂಚನೆಯ ಮೇರೆಗೆ ವಿಶ್ವಾಸ ಮತಗೊತ್ತುವಳಿ ಪ್ರಸ್ತಾವವನ್ನು ಮಂಡಿಸಿದ ಬಿ ಎಸ್ ಯಡಿಯೂರಪ್ಪ ನಾಡಿನ ಜನತೆಯ ಆಶೋತ್ತರದಂತೆ ತಮಗೆ ಮತ್ತೊಮ್ಮೆ ಮುಖ್ಯಮಂತ್ರಿಯಾಗುವ ಅವಕಾಶ ದೊರಕಿದೆ ಇನ್ನುಮುಂದೆ ತಾವು ವೈಯಕ್ತಿಕವಾಗಿ ಯಾರ ವಿರುದ್ದವೂ ಸೇಡಿನ ರಾಜಕಾರಣ ಮಾಡುವುದಿಲ್ಲ ಈ ಹಿಂದೆ ಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದ್ದ ಎಚ್

ಕುಮಾರಸ್ವಾಮಿ ಸಿದ್ದರಾಮಯ್ಯನವರೂ ಕೂಡ ಸೇಡಿನ ರಾಜಕಾರಣ ಮಾಡಲಿಲ್ಲ

ಬರಗಾಲ ಪರಿಸ್ಥಿತಿ ಎದುರಾಗಿದ್ದು ಇದರ ನಿವಾರಣೆಗೆ ನಾವೆಲ್ಲಾ ಒಟ್ಟಾಗಿ ಕಾರ್ಯನಿರ್ವಹಿಸಬೇಕಿದೆ ಇದಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯ ಎಂದು ಹೇಳಿದರು

ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮಗಳನ್ನು ಆನುಷ್ಠಾನಗೊಳಿಸುವ ಪ್ರಯತ್ನವನ್ನು ಸಮ್ಮಿಶ್ರ ಸರ್ಕಾರದಲ್ಲಿ ನಡೆಸಲಾಗಿದೆ ಎರಡೂ ಪಕ್ಷಗಳೂ ಪ್ರಣಾಳಿಕೆಯಲ್ಲಿ ನೀಡಿದ ಭರವಸೆಗಳನ್ನು ಜಾರಿಗೆ ತಂದಿದ್ದೇವೆ ಜನರು ಮೆಚ್ಚುವ ರೀತಿಯಲ್ಲಿ ಆಡಳಿತ ನಡೆಸಿದ್ದೇವೆ ರೈತ ಬೆಳಕು ಯೋಜನೆಯ ಮೂಲಕ ಒಣ ಬೇಸಾಯ ರೈತರಿಗೆ ಅರ್ಥಿಕ ನೆರವನ್ನು ನೀಡಿದ್ದೇವೆ ಎಂದು ಸಿದ್ದರಾಮಯ್ನ ಸ್ಪಷ್ಟಪಡಿಸಿದರು

ಇದು ಸಂವಿಧಾನಾತ್ಮಕವಾದದ್ದು ಎಂದು ಹೇಳಲು ಬರುವುದಿಲ್ಲ ಮುಂದಿನ ದಿನಗಳಲ್ಲಿ ಶ್ಶಿರ ಸರ್ಕಾರ ನೀಡಲು ಸಾಧ್ಯವಿಲ್ಲ ಎಂದು ಸಿದ್ದರಾಮಯ್ಯ ಹೇಳಿದರು ಮಾಜಿ ಮುಖ್ಯಮಂತ್ರಿ ಎಚ್

ತಮ್ಮ ಅಧಿಕಾರ ಐಟ್ಟುಹೋಗುವ ಕೊನೆ ಗಳಿಗೆಯಲ್ಲಿ ರೈತರಿಗೆ ನೆರವಾಗುವ ಋಣ ಮುಕ್ತ ಕಾಯ್ದೆಗೆ ರಾಷ್ಟಪತಿಗಳು ಅಂಕಿತ ನೀಡಿದ್ದಾರೆ ಇದರಿಂದ ಸಾಲಬಾದೆಯಿಂದ ನರಳುತ್ತಿರುವ ರೈತರು ನಿಟ್ಟುಸಿರು ಬಿಡುವಂತಾಗಿದೆ ರೈತರ ಸಾಲಮನ್ನಾ ವಿಚಾರದಲ್ಲಿರುವ ನಿಜವಾದ ಸತ್ಯಾಂಶವನ್ನು ರಾಜ್ಯದ ಜನತೆಗೆ ನೂತನ ಮುಖ್ಯಮಂತ್ರಿಗಳು ತಿಳಿಸಬೇಕು ಎಂದರು ಈ ಸ್ಥಾನಕ್ಕೆ ಬರಲು ಯಡಿಯೂರಪ್ಪನವರು ಸಂವಿಧಾನ ಬಾಹಿರವಾಗಿ ನಿರ್ಧಾರ ಕೈಗೊಂಡಿದ್ದಾರೆ ಮುಂದಿನ ದಿನಗಳಲ್ಲಾದರೂ ತಮ್ಮ ಪಕ್ಷ ಹಾಗೂ ಬೇರೆ ಪಕ್ಷಗಳಲ್ಲಿ ಉಳಿದಿರುವ ಶಾಸಕರ ರಾಜೀನಾಮ ಕೊಡಿಸುವ ಮತ್ತು ಸ್ಟಾನಪಲ್ಲಟಗೊಳಿಸುವ ಪ್ರಕ್ರಿಯೆಗೆ ಕೈ ಹಾಕಬಾರದು ಎಂದು ಮನವಿ ಮಾಡಿದರು ಬಳಿಕ ಸಭಾಧ್ಯಕ್ಷರು ವಿಶ್ವಾಸಮತ ಗೊತ್ತುವಳಿಯನ್ನು ಧ್ವನಿಮತಕ್ಕೆ ಪಾಕುವ ಮೂಲಕ ಸದನದ ಗಮನಕ್ಕೆ ತಂದು ಒಪ್ಪಿಗೆ ಪಡೆದರು

ಲೇಖಾನುಧಾನ ಪ್ರಸ್ತಾವವನ್ನು ಮಂಡಿಸಿದ ಬಿ ಎಸ್

ಇದಕ್ಕೆ ಮೂರಕವಾಗಿ ಮಾತನಾಡಿದ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ಎಚ್

ಪಾಟೀಲ್ ಯಾವುದೇ ಚರ್ಚೆ ಇಲ್ಲದೆ ಪಣಕಾಸು ವಿಧೇಯಕ ಅಂಗೀಕಾರಗೊಳಿಸುವುದು ಸರಿಯಲ್ಲ ಎಂದರು ಆನಂತರ ವಿಧಾಸಭಾಧ್ಯಕ್ಷರು ಲೇಖಾನುದಾನದ ಅನುಮೋದನೆಗೆ ಅವಕಾಶ ನೀಡಿದರು ಮುಖ್ಯಮಂತ್ರಿ ಬಿ ಎಸ್

ಲೇಖಾನುಧಾನದ ಅಂಗೀಕಾರದ ಬಳಿಕ ಪೂರಕ ಅಂದಾಜುಪಟ್ಟಿಯನ್ನು ಮಂಡಿಸಿದ ಅವರು ಹಿಂದಿನ ಸರ್ಕಾರದ ಕೆಲ ಕಾರ್ಯಕ್ರಮಗಳ ವೆಚ್ಚಕ್ಕೆ ಸಂದಾಯವಾಗುವ ಮೊತ್ತದ ಮಂಜೂರಾತಿಗಾಗಿ ಪೂರಕ ಅಂದಾಜು ಪಟ್ಟಿಯನ್ನು ಮಂಡಿಸುವುದಾಗಿ ತಿಳಿಸಿದರು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಕಾಂಗ್ರೆಸ್ ನಾಯಕ ಸಿದ್ದರಾಮಯ್ಯ ಪೂರಕ ಅಂದಾಜು ಪಟ್ಟಿಯನ್ನು ಈ ಸಂದರ್ಭದಲ್ಲಿ ಮಂಡಿಸುವುದು ಸರಿಯಲ್ಲ ಮುಂದಿನ ಕೆಲ ದಿನಗಳಲ್ಲಿ ಅಧಿವೇಶನ ಕರೆದು ಮಂಡಿಸುವುದು ಸೂಕ್ತ ಎಂದು ಹೇಳಿದರು

ಶಾವು ಶಕ್ತಿಮೀರಿ ಅತ್ಯಂತ ಜಾಗರೂಕತೆ ಪಾಗೂ ವಿವೇಚನೆಯಿಂದ ನಡೆದುಕೊಂಡಿದ್ದೇನೆ ನೂತನ ಮುಖ್ಯಮಂತ್ರಿಗಳಿಗೆ ಶುಭ ಪಾರೈಸಿದ ಅವರು ರಾಜ್ಯದಲ್ಲಿ ಜನಮೆಚ್ಚುವ ಆಡಳಿತ ನೀಡಲಿ ಉಪಸಭಾಧ್ವಕ್ಷರು ಮುಂದಿನ ಕಾರ್ಯಕಲಾಪಗಳನ್ನು ಮುಂದುವರೆಸಲಿದ್ದಾರೆ ಎಂದು ಹೇಳಿದರು

ಸಂಜೆ ಮತ್ತೆ ಸದನ ಕಲಾಪಗೊಂಡಾಗ ಈ ವಿಷಯ ಪ್ರಕಟಿಸಿದ ಉಪ ಸಭಾಧ್ಯಕ್ಷರು ರಾಜ್ಯಪಾಲರು ಸಭಾಧ್ಯಕ್ಷರ ಆಯ್ಕೆ ತಕ್ಕಂಕೆ ಆರಂಭಿಸುವ ಸೂಚನೆ ನೀಡಿದ್ದಾರೆ ಬುಧವಾರ ಆಯ್ಕೆ ಪ್ರಕ್ರಿಯೆ ನಡೆಯಲಿದ್ದು ನಾಳೆ ನಾಮಪತ್ರ ಸಲ್ಲಿಸಬಹುದಾಗಿದೆ ಎಂದು ತಿಳಿಸಿದರು ವಿಧಾನಪರಿಷತ್ತಿನಲ್ಲಿ ಧನವಿನಿಯೋಗ ಲೇಖಾನುದಾನ ವಿಧೇಯಕ ಧ್ವನಿಮತದಿಂದ ಅಂಗೀಕಾರಗೊಂಡಿದೆ ಎಂದು ತಿಳಿಸಿ ಕಲಾಪವನ್ನು ಬುಧವಾರಕ್ಕೆ ಉಪಸಭಾಧ್ಯಕ್ಷರು ಮುಂದೂಡಿದರು

ಮುಖ್ಯಮಂತ್ರಿ ಬಿ ಎಸ್

ವಿಧೇಯಕದ ಮೇಲೆ ಮಾತನಾಡಿದ ಕಾಂಗ್ರೆಸ್ ಹಿರಿಯ ಸದಸ್ಯ ಎಸ್

ಪಾಟೀಲ್ ಧನವಿನಿಯೋಗವನ್ನು ಅಂಗೀಕರಿಸಲು ನಮ್ಮದೇನೂ ಅಭ್ಯಂತರವಿಲ್ಲ ಸರ್ಕಾರದ ಅಭಿವೃದ್ಧಿ ವಿಷಯದಲ್ಲಿ ನಾವು ಯಾವುದೇ ರೀತಿಯ ರಾಜಕೀಯ ಮಾಡುವುದಿಲ್ಲ ನಿಮ್ಮೊಂದಿಗೆ ನಾವು ಕೈ ಜೋಡಿಸಲು ಸದಾ ಸಿದ್ಧರಿದ್ದೇವೆ ಉತ್ತರ ಕರ್ನಾಟಕದ ಸರ್ವಾಂಗೀಣ ಅಭಿವ್ಯದ್ಧಿಗೆ ವಿಶೇಷವಾದ ಯೋಜನೆಗಳನ್ನು ರೂಪಿಸಬೇಕೆಂದು ಮುಖ್ಯಮಂತ್ರಿಗೆ ಮನವಿ ಮಾಡಿದರು ಜೆಡಿಎಸ್ನ ಹಿರಿಯ ಸದಸ್ಯ ಬಸವರಾಜ ಹೊರಟ್ಟಿ ಮಾತನಾಡಿ ರಾಜ್ಯದ ನೆಲ ಜಲ ಭಾಷೆ ಸೇರಿದಂತೆ ಯಾವುದೇ ವಿಷಯದಲ್ಲೂ ನೀವು ತಾರತಮ್ಯ ಮಾಡಬೇಡಿ ನಿಮಗೆ ಎಲ್ಲಾ ವಿಷಯಗಳಲ್ಲೂ ನಾವು ಸಂಪೂರ್ಣವಾದ ಸಪಕಾರ ನೀಡಲಿದ್ದೇವೆ ಉತ್ತರ ಕರ್ನಾಟಕದ ಅಭಿವ್ಯದ್ದಿಗೆ ನೀವು ಪಣತೊಡಬೇಕು ಈಗ ನೀವು ಕೊಟ್ಟ ಮಾತನ್ನು ಉಳಿಸಿಕೊಳ್ಳಿ ಎಂದು ಕಿವಿ ಮಾತು ಹೇಳಿದರು ಬಳಿಕ ಉತ್ತರಿಸಿದ ಮುಖ್ಯಮಂತ್ರಿ ಯಡಿಯೂರಪ್ಪ ಅಭಿವೃದ್ಧಿ ವಿಷಯದಲ್ಲಿ ತಾರತಮ್ಮ ಮಾಡುವುದಿಲ್ಲ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಎಂಬ ತಾರತಮ್ಮ ನನಗಿಲ್ಲ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ರಾಜ್ಯದ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದು ಪುನರುಚ್ಚರಿಸಿದರು

ನಂತರ ಕಲಾಪವನ್ನು ಸಭಾಪತಿ ಅನಿರ್ದಿಷ್ಟಾವಧಿಗೆ ಮುಂದೂಡಿದರು ತಮ್ಮನ್ನು ಅನರ್ಹಗೊಳಿಸಿದ ವಿಧಾನಸಭಾಧ್ಯಕ್ಷರ ತೀರ್ಪಿನ ವಿರುದ್ದ ಸುಪ್ರೀಂ ಕೋರ್ಟ್ ಮೊರೆ ಹೋಗುವುದಾಗಿ ಅನರ್ಹ ಶಾಸಕ ಎಸ್

ಸೋಮಶೇಖರ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ವಿಗಾರರೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷದ ಋಣ ತೀರಿಸಲು ಸಭಾಧ್ಯಕ್ಷರು ತಮ್ಮನ್ನು ಅನರ್ಹಗೊಳಿಸಿದ್ದಾರೆ ಕೆಲವು ಕಾಂಗ್ರೆಸ್ ನಾಯಕರು ತಮ್ಮನ್ನು ಬೆದರಿಸುವ ತಂತ್ರ ಅನುಸರಿಸುತ್ತಿದ್ದಾರೆ

ಸಿದ್ದರಾಮಯ್ಯ ಕರ್ನಾಟಕ ಸಾಹಿತ್ಯ ಆಕಾಡೆಮಿ ಅಧ್ಯಕ್ಷ ಅರವಿಂದ ಮಾಲಗತ್ತಿ ಇಂದು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಬೆಂಗಳೂರಿನಲ್ಲಿಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಯಾವುದೇ ಹೊಸ ಸರ್ಕಾರ ಬಂದಾಗ ತಮ್ಮ ರಾಜೀನಾಮ ತೆಗೆದುಕೊಳ್ಳುವುದು ಸಪಜವಾಗಿದೆ ಆದಕ್ಕಿಂತ ಮೊದಲು ನೈತಿಕತೆಯ ಆಧಾರದ ಮೇಲೆ ರಾಜೀನಾಮ ನೀಡುವುದಾಗಿ ತಿಳಿಸಿದರು ಧ್ವನಿ ಎಸ್

ಎಸ್ ಯಡಿಯೂರಪ್ಪ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ